ಹಿಮಾಚಲ ಪ್ರದೇಶ ಸರ್ಕಾರ ತನ್ನ ರಾಜ್ಟಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸಿ ಉದ್ದೋಗಾವಕಾಶಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಇದನ್ನು ಆಯೋಜಿಸಿದೆ

ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ರೈಲ್ವೆ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ರಾಜ್ಯ ಖಾತೆ ಸಚಿವರಾದ ಪ್ರಹ್ಲಾದ್ ಪಟೇಲ್ ರಾಮೇಶ್ವರ್ ತೇಲಿ ಮತ್ತು ಅನುರಾಗ್ ಠಾಕೂರ್ ಅವರೂ ಸಹ ಭಾಗವಹಿಸಲಿದ್ದಾರೆ

ನಾಳೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಗ್ಬಹ ಸಚಿವ ಅಮಿತ್ ಪಾ ಅಧ್ಯಕ್ಷತೆ ವಹಿಸಲಿದ್ದಾರೆ

ಸಚಿವ ಸಂಪುಟ ಸಭೆಯ ನಂತರ ಸುದ್ಲಿಗಾರರಿಗೆ ವಿವರ ನೀಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸರ್ಕಾರ ನಿಧಿಯ ಪ್ರಾಯೋಜಕರಾಗಿ ಕೆಲಸ ಮಾಡಲಿದ್ದು

ಈ ನಿಧಿ ಸ್ಥಗಿತಗೊಂಡಿರುವ ವಸತಿ ಯೋಜನೆಗಳ ಡೆವಲ್ಲಪ್ಪರ್ಸ್ಗಳಿಗೆ ನೆರವಾಗಲಿದ್ದು ಅವರು ಆದಪ್ಟು ಬೇಗ ಯೋಜನೆಗಳನ್ನು ಪೂರ್ಣಗೊಳಿಸಿ ಅವುಗಳನ್ನು ಖರೀದಿದಾರರಿಗೆ ಒದಗಿಸಲು ನೆರವಾಗಲಿದೆ ಈ ಕ್ರಮದಿಂದಾಗಿ ತಾವು ಕ್ರಮವಹಿಸಿ ದುಡಿದಿರುವ ಹಣ ಹೂಡಿಕೆ ಮಾಡಿರುವ ಮಧ್ಯಮ ವರ್ಗದ ಗೃಹ ಖರೀದಿದಾರರು ಆರ್ಥಿಕ ಒತ್ತಡಕ್ಕೆ ಸಿಲುಕಿದ್ದು ಅವರಿಗೆ ಆ ಹೊರೆಯನ್ನು ತಗ್ಗಿಸಲಿದೆ ಅಲ್ಲದೆ ಸಚಿವ ಸಂಪುಟ ಅಂಜೆ ಮತ್ತು ಟೆಲಿಗ್ರಾಫ್ ಕಟ್ಲಡ ಕೆಲಸ ಸೇವೆ ಎ ಗುಂಪಿನ ಶ್ರೇಣಿಯ ಪರಾಮರ್ಶೆಗೂ ಒಪ್ಪಿಗೆ ನೀಡಿದೆ

ಈ ಅನುಮೋದನೆಯೊಂದಿಗೆ ದೂರ ಸಂಪರ್ಕ ಇಲಾಖೆ ಮತ್ತು ಅಂಚೆ ಇಲಾಖೆಯಲ್ಲಿ ತ್ರೇಣಿ ವಲಯ ಇನ್ನಷ್ಟು ಬಲವರ್ಧನೆಯಾಗಲಿದೆ ಈ ಶ್ರೇಣಿಯಲ್ಲಿ ಯಾವುದೇ ಹೊಸ ನೇಮಕ ಮಾಡಿಕೊಳ್ಳದಿರಲು ನಿರ್ಧರಿಸಿದ್ದು ಕ್ರಮೇಣ ಆ ಶ್ರೇಣಿಯನ್ನು ತೆಗೆದು ಹಾಕಲಾಗುವುದು ಇದರಿಂದಾಗಿ ಯಾವುದೇ ಪ್ರತಿಕೂಲ ಪರಿಣಾಮವಾಗುವುದಿಲ್ಲ

ಪ್ರವಾಸೋದ್ದಮ ವಲಯದಲ್ಲಿ ಸಹಕಾರ ಬಲವರ್ಧನೆ ಕುರಿತಂತೆ ಭಾರತ ಮತ್ತು ಪರಗ್ವೆ ನಡುವಿನ ಒಡಂಬಡಿಕೆಗೆ ಸಂಪುಟ ಫಟನೋತ್ತರ ಅನುಮೋದನೆ ನೀಡಿದೆ ಅಲ್ಲದೆ ಹವಾಮಾನ ವೈಪರೀತ್ತ ಮತ್ತು ಪರಿಸರ ವಲಯದಲ್ಲಿ ಭಾರತ ಮತ್ತು ಸ್ವಿಡ್ಜರ್ಲ್ಯಾಂಡ್ ನಡುವೆ ತಾಂತ್ರಿಕ ಸಹಕಾರ ಕುರಿತ ಒಪ್ಪಂದವನ್ನೂ ಸಹ ಕೇಂದ್ರ ಸಂಪುಟ ಅನುಮೋದಿಸಿದೆ ಆರೋಗ್ಯ ಮತ್ತು ವೈದ್ಯಕೀಯ ವಲಯದಲ್ಲಿ ಭಾರತ ಮತ್ತು ಬ್ರೆಜಿಲ್ ನಡುವಿನ ಒಪ್ಪಂದಕ್ಕೆ ಕೇಂದ್ರ ಸಂಪುಟ ಸಮ್ನತಿಸಿದೆ

ದುಪ್ಪಟ್ಟು ತೆರಿಗೆಯನ್ನು ತಗ್ಗಿಸಲು ಭಾರತ ಮತ್ತು ಬ್ರಜಿಲ್ ನಡುವಿನ ಒಪ್ಪಂದದ ಶಿಷ್ಪಾಚಾರವನ್ನು ತಿದ್ದುಪಡಿ ಮಾಡುವ ಒಪ್ಪಂದವನ್ನೂ ಸಹ ಸಂಪುಟ ಅನುಮೋದಿಸಿದೆ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಗ್ಲನಿಯಾ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಲು ಸಹ ಕೇಂದ್ರ ಸಂಪುಟ ಒಪ್ಪಿಗೆ ನೀಡಿದೆ ಖಾದಿ ರಫ್ತನ್ನು ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖಾದಿ ವಸ್ತಗಳಗೆ ಪ್ರತ್ತೇಕ ಸಾಮರಸ್ತ ವ್ದವಸ್ವೆಯ ಸಂಹಿತೆ ಹೆಚ್ ಎಸ್ ಕೋಡ್ನ್ನು ನಿಗದಿ ಮಾಡಿದೆ

ಎಸ್

ಈ ನಿರ್ಧಾರದಿಂದಾಗಿ ಖಾದಿ ರಫ್ಟಿನಲ್ಲಿ ಒಂದು ನೂತನ ಅಧ್ಯಾಯ ಪ್ರಾರಂಭವಾಗಲಿದೆ ಎಂದು ಬಾದಿ ಮತ್ತು ಗ್ರಾಮೋದ್ಲೋಗ ಆಯೋಗ ಕೆವಿಐಸಿ ಅಧ್ಯಕ್ಷ ವಿನಯ್ ಕುಮಾರ್ ಸಕ್ಲೇನಾ ಹೇಳದ್ದಾರೆ ಬರುತ್ತಿತ್ತು ಎಂದು ಹೇಳಿದ ಅವರು ಇದೀಗ ಖಾದಿಗೆ ಹೆಚ್ ಎಸ್ ಕೋಡ್ ನಿಗದಿಯಿಂದ ಸರ್ಕಾರಕ್ಕೆ ಖಾದಿ ರಷ್ಟಿನ ತಂತ್ರಗಳನ್ನು ಪರಿಣಾಮಕಾರಿಯಾಗಿ ರಚಿಸಲು ನೆರವಾಗಲಿದೆ ಎಂದು ಅಧ್ಯಕ್ಷರು ತಿಳಿಸಿದರು ಉತ್ತರಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಅತಿಸಣ್ಣ

ಬಾಸಗಿ ವ್ಲದ್ಧಕೀಯ ಕಾಲೇಜುಗಳಲ್ಲಿ ಶುಲ್ಲ ನಿಗದಿ ಸಂಬಂಧ ಕರಡು ಮಾರ್ಗಸೂಚ ಸಿದ್ದಪಡಿಸುವಂತೆ ಭಾರತೀಯ ವೈದ್ವಕೀಯ ಮಂಡಳಯ ನಿರ್ದೇಶಕರನ್ನು ಸಚಿವಾಲಯ ಕೋರಿದೆ ಆಕಾಶವಾಣೆಯೊಂದಿಗೆ ಮಾತನಾಡಿದ ಆರೋಗ್ಡ ಸಚಿವಾಲಯದ ವಿಶೇಷ ಕಾರ್ದದರ್ಶಿ ಅರುಣ್ ಸಿಂಫಾಲ್ ರಾಷ್ಟೀಯ ವೈದ್ವಕೀಯ ಆಯೋಗ ಸ್ಟಾಪನೆ ಆಗುವವರೆಗೆ ಆರಂಭಿಕ ಶುಲ್ತ ನಿಗದಿ ಕರಡನ್ನು ನಿರ್ದೇಶಕರ ಮಂಡಳಿ ಸಿದ್ದಪಡಿಸಲಿದೆ ಎಂದರು ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ವಾಯುಗುಣಮಟ್ಟ ಮತ್ತಪ್ಟು ಸುಧಾರಿಸುವ ಸಾಧ್ಯತೆ ಇದೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ನವದೆಹಲಿಯ ಪ್ರಾದೇಶಿಕ ಹವಾಮಾನ ಮುನ್ನೂಚನೆ ಕೇಂದ್ರದ ಮುಖ್ಯಸ್ಥ ಕುಲದೀಪ್ ಶ್ರೀವಾತ್ತವ ಚಂಡಮಾರುತದ ಪ್ರಭಾವ ಹಾಗೂ ಪಶ್ಲಿಮದ ಅಡೆತಡೆಗಳಿಂದಾಗಿ ದೆಹಲಿ ಎನ್ ಓಆರ್ ಪ್ರದೇಶದಲ್ಲಿ ಲಘು ಮಳೆ ಮತ್ತು ಭಾರಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದರು ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲಾಡಳಿತ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲು ಬೋರ್ಡಮ್ಲಾದಲ್ಲಿ ಪ್ಲಾಸ್ಟಿಕ್ ಚೂರು ಮಾಡುವ ಫಟಕ ಸ್ವಾಪಿಸಿದೆ ನಿನ್ನೆ ಈ ಫಟಕ ಉದ್ಘಾಟನೆಗೊಂಡಿದ್ದು ಇಲ್ಲಿ ಸಿಗುವ ಚೂರು ಪ್ಲಾಸ್ಟಿಕ್ಗಳನ್ನು ರಸ್ತೆ ನಿರ್ಮಾಣಕ್ಕೆ ಬಳಸಲಾಗುವುದು

ಮಹಾರಾಷ್ಟ ವಿಧಾನಸಭೆಯ ಪ್ರಸಕ್ತ ಅವಧಿ ಶನಿವಾರಕ್ಕೆ ಮುಕ್ತಾಯವಾಗಲಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಸಾಧ್ವತೆ ಇದೆ ಬಿಜೆಪಿಯ ಹಿರಿಯ ನಾಯಕ ಮತ್ತು ಪರಿಸರ ಸಚಿವ ಸುಧೀರ್ ಮುಂಗನ್ ತಿವಾರ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಅವರು ರಾಜ್ಯಪಾಲರನ್ನು ಭೇಟ ಮಾಡಲಿದ್ದಾರೆ ಮುಂಬೈನಲ್ಲಿ ನಿನ್ನೆ ಬಿಜೆಪ ಕೋರ್ ಸಮಿತಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಧೀರ್ ಮುಂಗನ್ತಿವಾರ್ ಆದಷ್ಟು ಶೀಘ್ರ ರಾಜ್ಯದಲ್ಲಿ ಬಿಜೆಪಿ ಶಿವಸೇನೆ ಸರ್ಕಾರ ರಚನೆಗೆ ಪಕ್ಷ ಎಲ್ಲ ಪ್ರಯತ್ನಗಳನ್ನು ನಡೆಸುತ್ತಿದೆ ಎಂದು ಹೇಳಿದ್ದಾರೆ ಶಿವಸೇನೆಯ ಅಧ್ಯಕ್ಷ ಉದ್ಧವ್ ಕಾಕ್ರೆ ರಾಜಕೀಯ ಬಿಕ್ಕಟ್ಟನ ಬಗ್ಗೆ ಚರ್ಚಿಸಲು ಇಂದು ತಮ್ಮ ಪಕ್ಷದಿಂದ ಆಯ್ಕೆಯಾಗಿರುವ ಎಲ್ಲ ಶಾಸಕರ ಸಭೆ ಕರೆದಿದ್ದಾರೆ ಎನ್ಸಿಪಿ ಮುಖ್ಯಸ್ವ ಶರದ್ ಪವಾರ್ ನಿನ್ನೆ ಶಿವಸೇನೆ ಎನ್ಸಿಪಿ ಕಾಂಗ್ರೆಸ್ ಸಮ್ನಿತ್ರ ಸರ್ಕಾರ ರಚನೆ ಸಾಧ್ಣತೆಯನ್ನು ತಳ್ಳಹಾಕಿದ್ದಾರೆ ಬಿಜೆಪಿ ಶಿವಸೇನೆಗೆ ಜನಾದೇಶ ಇರುವ ಹಿನ್ನೆಲೆಯಲ್ಲಿ ಅವು ಹೊಸ ಸರ್ಕಾರ ರಚನೆ ಮಾಡಲಿ ತಮ್ನ ಪಕ್ಷ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂರಲು ಬಯಸುತ್ತದೆ ಎಂದು ಹೇಳಿದ್ದಾರೆ

ಮುಖ್ಯಮಂತ್ರಿ ಸ್ಥಾನಕ್ಕೂ ಸಮಾನ ಅಧಿಕಾರ ಹಂಚಿಕೆ ಆಗಬೇಕು ಎಂದು ಶಿವಸೇನೆ ಪಟ್ಟುಹಿಡಿದಿದೆ ರಾಷ್ಟದಲ್ಲಿ ಜಲಸಂಪನ್ನೂಲಗಳ ಗುರುತಿಸುವಿಕೆ ಕಾರ್ಯ ಆರಂಭವಾಗಿದೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಗಜೇಂದ್ರಸಿಂಗ್ ಶೆಬಾವತ್ ಹೇಳಿದ್ದಾರೆ

ನ್ಯಾಪನಲ್ ಬುಕ್ ಟ್ರಸ್ಟ್ ಪ್ರಕಟಿಸಿರುವ ಆ ಮೂರು ಪುಸ್ತಕಗಳೆಂದರೆ ಗುರುನಾನಕ್ ಬನಿ ನಾನಕ್ ಬನಿ ಮತ್ತು ಸಾಕಿಯಾನ್ ಗುರುನಾನಕ್

ಮಿಶ್ರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಅತ್ವಿನಿ ಮೊನ್ನಪ್ಪ ಜೋಡಿ ದಕ್ಷಿಣ ಕೋರಿಯಾದ ಸುನೇನ್ ಜೋ ಸೇ ಮತ್ತು ಯುಜಂಗ್ ಚೇ ಎದುರು ಸೆಣಸುವರು ಪುರುಷರ ಡಬಲ್ಲ್ ವಿಭಾಗದಲ್ಲಿ ರಾಂಕಿರೆಡ್ಡಿ ಹಾಗೂ ಚಿರಾಗ್ಶೆಟ್ಲ ಜೋಡಿ ಜಪಾನ್ನ ಹಿರೋಯುಕಿ ಎಂಡೋ ಮತ್ತು ಯುತಾ ವತಾನ್ಬೆ ಎದುರು ಸೆಣಸಲಿದೆ